ಪ್ರಗತಿಯಲ್ಲಿ

ಲೋಕಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರುಳೀಧರನ್ ನಿನ್ನೆ ಪ್ರಶ್ನೆ ಯೊಂದಕ್ಕೆ ನೀಡಿರುವ ಲಿಖಿತ ಉತ್ತರದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ದಾರೆ ಪಾಕಿಸ್ತಾನ ವಿದೇಶಾಂಗ ಸಚಿವ ಷಾ ಮೆಹಮೂದ್ ಖುರೇಷಿ ಪಾಕಿಸ್ತಾನದ ವಿದೇಶಾಂಗ ಕಛೇರಿ ಹಾಗೂ ಹೊರ ದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಕಾಶ್ಮೀರಿ ಘಟಕಗಳಿಗೆ ನಿರ್ದೇಶನ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಇತರ ರಾಷ್ಕ್ಗಳ ನೆಲದಿಂದ ಕಾರ್ನಾಚರಿಸುತ್ತಿರುವ ಈ ಘಟಕಗಳಿಂದ ಎದುರಾಗುವ ಅಪಾಯವನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಇತರ ರಾಷ್ಟಗಳನ್ನು ಒತ್ತಾಯಿಸಿದೆ ಎಂದು ಮುರುಳೀಧರನ್ ತಿಳಿಸಿದ್ದಾರೆ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಅಮೆರಿಕಾ ಸೇರಿದಂತೆ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಸತ್ಯಗಳನ್ನು ಮರೆಮಾಚಿ ಕಲ್ಪಿತ ನಿರೂಪಣೆ ಮಾಡುತ್ತಿರುವ ಪಾಕಿಸ್ತಾನದ ನಡೆಯನ್ನು ಭಾರತ ನಿಸ್ಪಂಶಯವಾಗಿ ತಿರಸ್ನ ರಿಸಿದೆ ಎಂದು ಸ್ಪಷ್ಪಪದಿಸಿದರು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಭಯೋತ್ಪಾದನೆಗೆ ಪ್ರಚೋದಿಸುತ್ತಿರುವ ಪಾಕಿಸ್ತಾನ ತಪ್ಪು ಪ್ರಚಾರ ಮಾಡುತ್ತಿದೆ ಎಂದು ಅಂತಾರಾಷ್ಟೀಯ ಸಮುದಾಯಕ್ಕೆ ಭಾರತ ಸರ್ಕಾರ ಮನವರಿಕೆ ಮಾಡಿಕೊಟ್ಟಿದೆ ಎಂದು ಹೇಳಿದರು ಭಾರತದ ಅವಿಭಾಜ್ಯ ಅಂಗವಾಗಿರುವ ಜಮ್ಮು ಮತ್ತು ಕಾಶ್ಮೀರ ವಿಷಯ ರಾಷ್ಟ್ರದ ಆಂತರಿಕ ವಿಚಾರ ಎನ್ನುವ ಬಗ್ಗೆ ಇತರ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ತಿಳಿಸಿದ್ದಾರೆ

ಪೌರತ್ವ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ನವದೆಹಲಿಯಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಈ ವಿಷಯ ತಿಳಿಸಿ ಮಸೂದೆ ಇಡೀ ಭಾರತದ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಮತ್ತು ಅದನ್ನು ಸಂಸತ್ತಿನಲ್ಲಿ ಆದಷ್ಟು ಬೇಗ ಮಂದಿಸಲಾಗುವುದು ಎಂದರು

ಈ ಮಸೂದೆಯನ್ನು ಲೋಕಸಭೆ ಈಗಾಗಲೇ ಅಂಗೀಕರಿಸಿದೆ ಆದರೆ ರಾಜ್ಯಸಭೆಯಲ್ಲಿ ಅದಕ್ಕೆ ಅನುಮೋದನೆ ನೀಡಿಲ್ಲ ಇದೀಗ ಪ್ರಸಕ್ತ ಅಧಿವೇಶನದಲ್ಲಿ ಅದನ್ನು ಮಂಡಿಸುವ ಸಾಧ್ಯತೆ ಇದೆ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಹಾಗೂ ಎಡಪಕ್ಷಗಳು ಮಸೂದೆಗೆ ಈಗಾಗಲೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಮಂಗಳವಾರ ಬಿಜೆಪಿ ಹಿರಿಯ ನಾಯಕ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನಲ್ಲಿ ಪ್ರಮುಖ ಮಸೂದೆಗಳ ಮಂಡನೆ ವೇಳೆ ತಮ್ಮ ಪಕ್ಷದ ಹೆಚ್ಚಿನ ಸಂಸದರು ಹಾಜರಿರಬೇಕೆಂದು ಸೂಚಿಸಿದ್ದಾರೆ

ಈ ಮಸೂದೆಗೆ ಈಗಾಗಲೆ ಲೋಕಸಭೆ ಒಪ್ಸಿಗೆ ನೀಡಿದೆ ದೆಹಲಿಯ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುತ್ತಿರುವ ಸುಮಾರು ಳಂಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಆಸ್ತಿಯ ಮಾಲೀಕತ್ವ ಹೊಂದುವ ಹಕ್ಕು ನೀಡಲಿದೆ ಜೊತೆಗೆ ಅಲ್ಲಿನ ವಾಸಿಗಳಿಗೆ ಆಸ್ತಿ ಹಕ್ಕುಪತ್ರ ಹೊಂದಲಿದ್ದು ಅವರು ತಮ್ಮಲ್ಲಿರುವ ಪವರ್ ಆಫ್ ಅಣಾರ್ನಿ ಕ್ರಯ ಪತ್ರ ಉಯಿಲು ಅಥವಾ ಸ್ವಾಧೀನ ಪತ್ರಗಳನ್ನು ಆಧರಿಸಿ ಆಸ್ತಿ ಮಾರಾಟ ಮಾಡಬಹುದು ಅಥವಾ ಅಡ ಇಡಬಹುದು

ಜಾಗದ ಒಡೆತನ ಹಕ್ಕುಗಳನ್ನು ಕುಟುಂಬದ ಮಹಿಳಾ ಪಲಾನುಭವಿ ಹೆಸರಿನಲ್ಲಿ ಇಲ್ಲವೇ ಜಂಟಿಯಾಗಿ ಮಹಿಳೆಯರ ಹೆಸರಿನಲ್ಲೇ ಸಕ್ರಮಗೊಳಿಸಲಾಗುವುದು ಹಾಲಿ ಜನರು ಎಲ್ಲೆಲ್ಲಿ ವಾಸಿಸುತ್ತಿದ್ದಾರೆಯೇ ಅದೇ ಸ್ಥಳದಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡಲು ಎನ್ಡಿಎ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು ಚರ್ಚೆಯನ್ನು ಆರಂಭಿಸಿದ ಕಾಂಗ್ರೆಸ್ ಪಕ್ಷದ ಕುಮಾರಿ ಶೆಲ್ನಾ ದೆಹಲಿ ವಿಧಾನಸಭಾ ಚುನಾವಣೆಗಳು ಎದುರಾಗಲಿರುವ ಹಿನ್ನೆಲೆಯಲ್ಲಿ ಇದೊಂದು ರಾಜಕೀಯ ಗಿಮಿಕ್ ಎಂದು ಟೀಕಿಸಿದರು ಟಿಎಂಸಿಯ ಡೋಲಾ ಸೇನ್ ಮಸೂದೆಯನ್ನು ಪರಿಶೀಲನೆಗಾಗಿ ಸ್ವಾಯಿ ಸಮಿತಿಗೆ ಒಪ್ಪಿಸಬೇಕೆಂದರು ಆಮ್ ಆದ್ಮಿ ಪಾರ್ಟಿಯ ಸಂಜಯ್ ಸಿಂಗ್ ಮಸೂದೆ ರಾಜಕೀಯ ಪ್ರೇರಿತ ಮತ್ತು ದೆಹಲಿ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತರಲಾಗಿದೆ ಎಂದು ಆರೋಪಿಸಿದರು

ಅಡುಗೆಗೆ ಪ್ರಧಾನವಾಗಿ ಬಳಕೆ ಮಾಡುವ ಈರುಳ್ಳಿ ಬೆಲೆಯಲ್ಲಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಿಂದ ವ್ಯವಹರಿಸಲ್ಪಡುತ್ತಿರುವ ಎಂಎಂಟಿಸಿ ಈರುಳ್ಳಿ ಆಮದು ಆದೇಶ ಕೈಗೊಂಡಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಈರುಳ್ಳಿ ಆಮದಿಗಾಗಿ ಇನ್ನೂ ಮೂರು ಟೆಂಡರ್ಗಳನ್ನು ಕರೆಯಲು ಎಂಎಂಟಿಸಿಗೆ ಗ್ರಾಹಕ ವ್ಯವಹಾರಗಳ ಇಲಾಖೆ ನಿರ್ದೇಶನ ನೀಡಿದೆ ಅವುಗಳಲ್ಲಿ ಎರಡು ನಿರ್ದಿಷ್ಟ ರಾಷ್ತಗಳಾದ ಟರ್ಕಿ ಹಾಗೂ ಯುರೋಪಿಯನ್ ಯೂನಿಯನ್ಗಳಾಗಿದ್ದು ಉಳಿದ ಒಂದು ಜಾಗತಿಕ ಟೆಂಡರ್ ಆಗಿರಲಿದೆ

ಪ್ರತಿ ಆಮದು ಹಾಗೂ ಸರಿಯಾದ ಸಮಯಕ್ಕೆ ಆಗಮಿಸುವ ಈರುಳ್ಳಿ ದಾಸ್ತಾನನ್ನು ರಾಜ್ಯಗಳು ಸುಗಮವಾಗಿ ವ್ಯವಹರಿಸುವ ಬಗ್ಗೆ ಸಂಪೂರ್ಣ ನಿಗಾ ಇಡಲು ಸಹಕಾರ ಸಮಿತಿಯೊಂದನ್ನು ರಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಪೂರ್ವ ಸಿಂಗ್ಭೂಮ್ ಪಶ್ಚಿಮ ಸಿಂಗ್ಭೂಮ್ ಸರೈಕೆಲಾ ಖಾರ್ಸ್ವಾನ್ ರಾಂಚಿ ಕುಂತಿ ಗುಮ್ಲಾ ಮತ್ತು ಸಿಮ್ಡೇಗ ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ ಕೊನೆಯ ದಿನವಾದ ಇಂದು ಮುಖ್ಯಮಂತ್ರಿ ರಘುಬರ್ ದಾಸ್ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಮತ್ತು ಪಕ್ಷದ ಹಿರಿಯ ಮುಖಂಡ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಾರ್ವಜನಿಕ ಸಭೆಗಳನ್ನು ನಡೆಸಲಿದ್ದಾರೆ ಜೆಎಂಎಂ ಕಾರ್ಯಾಧ್ಯಕ್ಷ ಹೇಮಂತ್ ಸೊರೇನ್ ಜಾರ್ಖಂಡ್ ವಿಕಾಸ್ ಮೋರ್ಚಾ ಅಧ್ಯಕ್ಷ ಬಾಬುಲಾಲ್ ಮರಾಂಡಿ ಜಾರ್ಖಂಡ್ ವಿದ್ಯಾರ್ಥಿ ಒಕ್ಕೂಟದ ಮುಖ್ಯಸ್ಥ ಸುದೇಶ್ ಕುಮಾರ್ ಮೊಹೊ ಮತ್ತು ಆರ್ಜೆಡಿ ನಾಯಕ ತೇಜಸ್ಸಿ ಪ್ರಸಾದ್ ಯಾದವ್ ಕೂಡ ಚುನಾವಣಾ ರ್ನಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ಶೂಟಿಂಗ್ನಲ್ಲಿ ಅನ್ನುರಾಜ್ ಗೌರಿ ಶೆರೇನ್ ಮತ್ತು ನೀರಜ್ ಕುಮಾರ್ ತಂಡದ ಸ್ವರ್ಧೆಯಲ್ಲಿ ಚಿನ್ನ ಗೆದ್ದರು ಅಲ್ಲದೆ ವೈಯಕ್ತಿಯ ವಿಭಾಗಗಳಲ್ಲಿ ಅನ್ನು ಚಿನ್ನ ಗೆದ್ದರೆ ಗೌರಿ ಬೆಳ್ಳಿ ಪದಕ ಜಯಿಸಿದ್ದಾರೆ